ಅನೌಪಚಾರಿಕ ಬ್ರಿಕ್ಸ್ ಸಭೆಯಲ್ಲಿ ಭಯೋತ್ಪಾದನೆ ಹಾಗೂ ತೀವ್ರವಾದ ಜಾಗತಿಕ ಬೆದರಿಕೆಗಳಾಗಿವೆ ಎಂದು ಪ್ರಧಾನಿ ಹೇಳಿದ್ದಾರೆ

ಉತ್ತೇಜಿಸಲು ಆರ್ಥಿಕತೆಯನ್ನು ಆಧುನೀಕರಣಗೊಳಿಸಲು ತಮ್ನ ಸರ್ಕಾರ ಕೈಗೊಂಡಿರುವ ಹಲವು ಪ್ರಮುಖ ಯೋಜನೆಗಳನ್ನು ವಿವರಿಸಿದರು

ತಮ್ಮ ಉತ್ಪನ್ನಗಳಗೆ ಉತ್ತಮ ಬೆಲೆ ಪಡೆದುಕೊಳ್ಳಲು ನೆರವಾಗಲಿದೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ

ಕ್ಕಷಿ ಮತ್ತು ಕ್ಲೆಗಾರಿಕೆ ನಡುವೆ ಸಂಪರ್ಕವನ್ನು ಬಲಗೊಳಿಸುವ ಮೂಲಕ ತಡೆರಹಿತ ಮೌಲ್ಲವರ್ಧಿತ ಸರಪಳಿ ಸ್ಕಷ್ಷಿಸಿ ಕೃಷಿ ಉತ್ಪನ್ನಗಳ ವ್ಯರ್ಥವನ್ನು ಕನಿಷ್ಠಗೊಳಿಸಬಹುದಾಗಿದೆ ಎಂದರು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ಹಾಗೂ ಪ್ರಧಾನಮಂತ್ರಿ ಫಸಲ್ ಬೀಮಾ ಯೋಜನೆ ಸೇರಿದಂತೆ ಸರ್ಕಾರದ ಹಲವು ಯೋಜನೆಗಳನ್ನು ಪ್ರಸ್ತಾಪಿಸಿದ ರಾಷ್ಟಪತಿ ಇವುಗಳಿಂದ ರೈತರ ಸ್ವಿತಿ ಸುಧಾರಣೆಗೊಳ್ಳಲಿದೆ ಯೋಜನೆಯಿಂದ ಒಂದು ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯ ದೊರೆಯಲಿದ್ದು

ದೇಶದ ರೈತರ ನಿಸ್ವಾರ್ಥ ಸೇವೆಯನ್ನು ಪ್ರಶಂಸಿಸಿದ ರಾಷ್ಟಪತಿ ದೇಶದ ಅಭಿವೃದ್ದಿಗೆ ಹಾಗೂ ಜನರ ಒಳಿತಿಗಾಗಿ ಈ ಸಮುದಾಯ ಸಾಕಷ್ಟು ಕೊಡುಗೆ ನೀಡುತ್ತಿದೆ ಎಂದರು ಹೊಲಗಳಲ್ಲಿ ಕೃಷಿ ತ್ಯಾಜ್ಯ ಸುಡುವ ಸಮಸ್ಥೆಯನ್ನು ಶ್ರಸ್ತಾಪಿಸಿದ ರಾಷ್ಟಪತಿ ಎಲ್ಲ ಭಾಗೀದಾರರು ಈ ಸಮಸ್ಥೆಗೆ ಒಟ್ಟಾಗಿ ಪರಿಹಾರ ರೂಪಿಸಬೇಕು ಎಂದು ಸಲಹೆ ನೀಡಿದರು ಪಂಜಾಬ್ ರಾಜ್ಯಪಾಲ ವಿ ಪಿ ಸಿಂಗ್ ಬದ್ನೋರೆ ಕೇಂದ್ರ ಕೃಷಿ ಸಚಿವ ರಾಧಾ ಮೋಹನ್ ಸಿಂಗ್ ಕೇಂದ್ರ ಆಹಾರ ಸಂಸ್ಕರಣಾ ಸಚಿವ ಹರ್ಸಿವುತ್ ಕೌರ್ ಬಾದಲ್ ಹರಿಯಾಣ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಅಗೋ ಟೆಕ್ ಮೇಳದಲ್ಲಿ ಪಾರ್ಗೊಂಡಿದ್ದರು

ಈ ಬಾರಿಯ ಮೇಳದ ಘೋಷ ವಾಕ್ಯ ಕೃಷಿಯಲ್ಲಿ ತಂತ್ರಜ್ವಾನ ರೈತರ ಆದಾಯದಲ್ಲಿ ಹೆಚ್ಚಳ ಎಂಬುದಾಗಿದೆ

ಪಂಚಕುಲದಲ್ಲಿರುವ ಕೈಗಾರಿಕಾ ಭೂಮಿಯನ್ನು ಎಜೆಎಲ್ಗೆ ಅಕ್ರಮವಾಗಿ ಮರು ಹಂಚಿಕೆ ಮಾಡಲಾಗಿತ್ತು ಎಂದು ಆರೋಪಪಟ್ಟಿಯಲ್ಲಿ ದೂರಲಾಗಿದೆ ಈ ಸಂಸ್ಥೆಯನ್ನು ಹಿರಿಯ ಕಾಂಗ್ರೆಸ್ ನಾಯಕರು ಯಂಗ್ ಇಂಡಿಯಾ ಲಿಮಿಟೆಡ್ ಮೂಲಕ ನಿಯಂತ್ರಿಸುತ್ತಿದ್ದರು ಎಂದು ಹೇಳಲಾಗಿದೆ ಎಜೆಎಲ್ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಪ್ರಕಾಶಕ ಸಂಸ್ಟೆಯಾಗಿದೆ

ಪೊಲೀಸರು ಹಾಗೂ ಸ್ವಯಂ ಸೇವಕರಿಂದ ತುರ್ತು ನೆರವು ಪಡೆದುಕೊಳ್ಳುವಂತಹ ವಿಶೇಷ ಮಹಿಳಾ ಸುರಕ್ಷತಾ ಕ್ರಮಗಳನ್ನು ಈ ಆಸ್ನಲ್ಲಿ ಅಳವಡಿಸಲಾಗಿದೆ ಎಂದು ಹೇಳಿದರು ನಾಗಾಲ್ಡಾಂಡ್ನಲ್ಲಿ ತುರ್ತು ಪ್ರತಿಕ್ರಿಯಾ ಬೆಂಬಲಿತ ವ್ಹವಸ್ಟೆಗೆ ಚಾಲನೆ ನೀಡಿದ ಗೃಹ ಸಚಿವರು ಮೊಬೈಲ್ ಆಪ್ನಲ್ಲಿ ಶೌಟ್ ಪ್ಯೂಚರ್ ಲಭ್ದವಿರುವಂತೆ ವಿನ್ನಾಸಗೊಳಿಸಲಾಗಿದೆ ಈ ಮೊಬೈಲ್ ಆ್ವಪ್ ಇಆರ್ಎಸ್ಎಸ್ ಯೋಜನೆಯೊಂದಿಗೆ ಸಂಪರ್ಕ ಹೊಂದಿದ್ದು ದೂರು ಬಂದ ತಕ್ಷಣ ಹೊಲೀಸರು ಕಾರ್ಯಾಚರಣೆಗೆ ಇಳಿಯಲಿದ್ದಾರೆ

ಅನಿರ್ದಿಷ್ಠಾವಧಿ ಮುಷ್ಕರಕ್ಷೆ ನೀಡಿರುವ ಕರೆಯನ್ನು ಕೈಬಿಡಬೇಕು ಎಂದು ತಮಿಳುನಾಡು ಮುಖ್ಯಮಂತ್ರಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅಲ್ಲಿನ ಸರ್ಕಾರಿ ನೌಕರರ ಸಂಘಟನೆಗಳ ಪ್ರತಿನಿಧಿಗಳಿಗೆ ಇಂದು ಮನವಿ ಮಾಡಿದ್ದಾರೆ

ಹಳೆಯ ಪಿಂಚಣಿ ಯೋಜನೆ ಮರುಜಾರಿ ಗುತ್ತಿಗೆ ಸಿಬ್ಬಂದಿಯನ್ನು ಖಾಯಂಗೊಳಿಸುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರವನ್ನು ಜಂಟಿ ಕ್ರಿಯಾ ಮಂಡಳಿ ಒತ್ತಾಯಿಸಿದೆ ಈ ನಡುವೆ ಚೆನ್ನೈನಲ್ಲಿ ಹೇಳಿಕೆ ನೀಡಿರುವ ಮುಖ್ಯಮಂತ್ರಿ ಪಳನಿಸ್ವಾಮಿ ನೂತನ ಪಿಂಚಣಿ ಯೋಜನೆ ವಿಶ್ಲೇಷಣೆಗೆ ರಚಿಸಲಾಗಿದ್ದ ಟಿ

ಶ್ರೀಧರ್ ನೇತೃತ್ವದ ಸಮಿತಿ ಈಗಷ್ಟೇ ತನ್ನ ವರದಿಯನ್ನು ಸಲ್ಲಿಒದೆ

ಸರ್ಕಾರಿ ಸಿಬ್ಲಂದಿಯ ಎಲ್ಲ ಕಾರ್ಯಸಾಧು ಬೇಡಿಕೆಗಳನ್ನು ಅನುಷ್ಠಾನಗೊಳಿಸಲು ಅಗತ್ಯ ಕ್ರಮಕ್ಟೆಗೊಳ್ಳಲಾಗುವುದು ಈ ಸಂದರ್ಭದಲ್ಲಿ ಕೈಗೊಳ್ಳಲಾಗುವ ಯಾವುದೇ ರೀತಿಯ ಮುಷ್ಕರದಿಂದ ಚಂಡಮಾರುತ ಪೀಡಿತ ಜಿಲ್ಲೆಗಳಲ್ಲಿ ಕೈಗೊಂಡಿರುವ ಪರಿಹಾರ ಕಾರ್ಯಗಳಿಗೆ ಅಡಚಣೆ ಉಂಟಾಗಲಿದೆ ಎಂದು ಮನವಿ ಮಾಡಿದ್ದಾರೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ವಕ್ಷತೆಯ ರಕ್ಷಣಾ ಖರೀದಿ ಮಂಡಳಿ ಮೂರು ಸಾವಿರ ಕೋಟಿ ರೂಪಾಯಿ ಮೌಲ್ಲದ ರಕ್ಷಣಾ ಪರಿಕರಗಳ ಸ್ವಾಧೀನಕ್ಕೆ ಇಂದು ಅನುಮೋದನೆ ನೀಡಿದೆ ರಷ್ಠಾದಲ್ಲಿ ನಿರ್ಮಾಣಗೊಳ್ಳಲಿರುವ ಎರಡು ಭಾರತೀಯ ನೌಕೆಗಳಿಗೆ ಸ್ವದೇಶಿ ಬ್ರಹ್ಮೋಸ್ ಕ್ಷಿಪಣಿಗಳ ಸಂಗ್ರಹಕ್ಕೂ ಮಂಡಳ ಅನುಮೋದನೆ ನೀಡಿದೆ ದೇಶೀಯವಾಗಿ ವಿನ್ಯಾಸಗೊಳಿಸಲಾದ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಪರೀಕ್ಷೆಗೊಳಪಡಿಸಲಾಗಿದ್ದು ಈ ಕ್ಷಿಪಣಿಗಳು ಸೂಪರ್ ಸಾನಿಕ್ ಕ್ಷಿಪಣಿಗಳೆಂದು ಸಾಬೀತಾಗಿದ್ದು ಈ ನೌಕೆಗಳಲ್ಲಿ ಇವುಗಳನ್ನು ಪ್ರಾಥಮಿಕ ಶಸ್ತಾಸ್ತಗಳನ್ನಾಗಿ ಅಳವಡಿಸಲಾಗುವುದು ಭಾರತೀಯ ಸೇನೆಯ ಪ್ರಮುಖ ಯುಧ್ರವಾಹನ ಅರ್ಜುನ್ಗೆ ಎಆರ್ವಿ ವಾಹನಗಳ ಸಂಗ್ರಹಕ್ಕೂ ಒಪ್ಪಿಗೆ ಸೂಚಿಸಿದೆ ಎಆರ್ವಿಗಳನ್ನು ಡಿಆರ್ಡಿಓ ವಿನ್ಹಾಸಗೊಳಿಸಿ ಅಭಿವೃದ್ವಿಪಡಿಸಿದೆ ಇವುಗಳನ್ನು ಬಿಇಎಂಎಲ್ ತಯಾರಿಸಲಿದೆ ಜಮ್ನು ಕಾಶ್ಮೀರದಲ್ಲಿ ಆರನೇ ಹಂತದ ಪಂಚಾಯತ್ ಚುನಾವಣೆಗಳಿಗೆ ಇಂದು ಮತದಾನ ನಡೆಯಿತು

ಚುನಾವಣೆಯ ವೇಳೆ ಯಾವುದೇ ಅಹಿತಕರ ಫಟನೆ ನಡೆದ ಬಗ್ಗೆ ವರದಿಯಾಗಿಲ್ಲ ಹಿಮಾಚಲ ಪ್ರದೇಶದ ಕುಲು ಜಿಲ್ಲೆಯಲ್ಲಿಂದು ಮಧ್ಯಮ ತೀವ್ರತೆಯ ಭೂಕಂಪ ಸಂಭವಿಸಿದೆ

ಭೂಕಂಪನದಿಂದ ಯಾವುದೇ ಪ್ರಾಣ ಆಸ್ತಿ ಪಾಸ್ತಿಗೆ ಹಾನಿಯಾಗಿರುವ ಬಗ್ಗೆ ವರದಿಯಾಗಿಲ್ಲ

ಸಿ ಗುಂಪಿನಲ್ಲಿ ನಾಳೆ ಕೆನಡಾ ಮತ್ತು ದಕ್ಷಿಣ ಆಫ್ರಿಕಾ ಭಾರತ ಹಾಗೂ ಬೆಲ್ಲಿಯಂ ನಡುವೆ ಹಣಾಹಣಿ ನಡೆಯಲಿದೆ ಅಮೆರಿಕಾದ ಮಾಜಿ ರಾಷ್ಟಪತಿ ಜಾರ್ಜ್ ಎಚ್ ಡಬ್ಲ್ಯೂಬುಷ್ ಹೂಸ್ಟನ್ನಲ್ಲಿ ನಿನ್ನೆ ನಿಧನರಾದರು

ಜಾರ್ಜ್ ಎಚ್

ಅಮೆರಿಕದ ಮಾಜಿ ಅಧ್ಯಕ್ಷ ಎಚ್ ಡಬ್ಲ್ಯೂ ಬುಷ್ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ ಜಾರ್ಜ್ ಬುಷ್ ಜಾಗತಿಕ ಇತಿಹಾಸದ ನಿರ್ಣಾಯಕ ಘಟ್ಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಮುತ್ಲದ್ದಿಯಾಗಿದ್ದರು